ಚುನಾವಣಾ ಆಯೋಗವನ್ನು ಸಂದೇಹಿಸುವ ಯಾವುದೇ ಪ್ರಯತ್ನ ಪ್ರಜಾಪ್ರಭುತ್ನ ವ್ಯವಸ್ಡೆಯನ್ನೇ ಸಂದೇಹಿಸಿದಂತೆ

ದೇಶದ ಸಂವಿಧಾನ ನಮಗೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿದೆಯಾದರೂ ಹಕ್ಕುಗಳಿಗಿಂತ ಕರ್ತವ್ಯಗಳು ಮುಖ್ಯ ಎನ್ನುವುದನ್ನು ಅರಿತುಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ಅತ್ಯಂತ ಕ್ಲಿಷ್ಠಕರ ಪರಿಸ್ಡಿತಿಯಲ್ಲಿ ಈ ಮಕ್ಕಳು ಅಸಾಧಾರಣ ಧೈರ್ಯ ಪ್ರದರ್ಶಿಸಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ಸಾಧನೆಗಳಿಗೆ ಪೂರ್ಣವಿರಾಮವಾಗಬಾರದು ದೇಶಕ್ಕೆ ಇನ್ನೂ ಹೆಚ್ಚಿನ ಅಮೂಲ್ಯ ಕೊಡುಗೆಗಳನ್ನು ನೀಡುವ ಸಾಮರ್ಥ್ಯದ ಬಗ್ಗೆ ಮಕ್ಕಳು ಸದಾ ಉತ್ಸಾಹ ಹೊಂದಿರಬೇಕು ಎಂದು ಹೇಳಿದರು ಹಲವು ವಲಯಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಮಕ್ಕಳ ಪ್ರಯತ್ನಗಳಿಗೆ ಅಭಿನಂದನೆ ಸಲ್ಲಿಸುವ ಮತ್ತು ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಗಳನ್ನು ನೀಡಲಾಗುತ್ತದೆ ಅನ್ವೇಷಣೆ ಸಮಾಜಸೇವೆ ವೈಚಾರಿಕತೆ ಕ್ರೀಡೆ ಧೈರ್ಯ ಸಾಹಸ ಹಾಗೂ ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾದಿದ ಮಕ್ಕಳಿಗೆ ಬಾಲಶಕ್ತಿ ಪುರಸ್ಕಾರ ನೀಡಲಾಗುತ್ತದೆ ಈ ಪ್ರಶಸ್ತಿ ಅಭಿನಂದನಾ ಪದಕ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಅಭಿನಂದನಾ ಪತ್ರವನ್ನು ಒಳಗೊಂಡಿದೆ ಮೊನ್ನೆ ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಮಕ್ಕಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪುರಸ್ಕಾರಗಳನ್ನು ವಿತರಿಸಿ ಗೌರವಿಸಿದರು ಜಮ್ಮು ಕಾಶ್ಮೀರದ ಸಮಗ್ರ ಅಭಿವೃದ್ದಿಗಾಗಿ ಭಾರತ ಸರ್ಕಾರ ರೂಪಿಸಿರುವ ಮಹತ್ವದ ಯೋಜನೆಗಳ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡುವ ಸಲುವಾಗಿ ಅಲ್ಲಿಗೆ ಭೇಟಿ ನೀಡಿದ್ದ ನಾಲ್ವರು ಕೇಂದ್ರ ಸಚಿವರ ಕಾರ್ಯಕ್ರಮಗಳು ಇಂದು ಮುಕ್ತಾಯವಾಗಲಿವೆ ಚೆನಾನಿ ಕೊತ್ರಂಕಾ ಸೊಪೋರ್ ಮತ್ತು ಹರ್ವಾನ್ ಬ್ಲಾಕ್ಗಳಲ್ಲಿ ಕೇಂದ್ರ ಸಚಿವರ ನಿಯೋಗ ಇಂದು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ಕೇಂದ್ರ ಸಚಿವರಾದ ರವಿಶಂಕರ ಪ್ರಸಾದ್ ಗಿರಿರಾಜ್ ಸಿಂಗ್ ಪ್ರಹ್ಲಾದ್ ಜೋಶಿ ಮತ್ತು ರಮೇಶ್ ಪೋಕ್ರಿಯಾಲ್ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಹಲವು ಅಭಿವೃದ್ದಿ ಯೋಜನೆಗಳ ಉದ್ವಾಟನೆ ಮತ್ತು ಪಂಚಾಯತಿ ಹಾಗೂ ತಾಲ್ಲೂಕು ಅಭಿವೃದ್ದಿ ಮಂಡಳಿಗಳ ಬಲವರ್ಧನೆಗಾಗಿ ಜನರಿಂದ ಸಲಹೆ ಸೂಚನೆಗಳ ಸಂಗ್ರಹ ಮತ್ತು ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಗೆ ಪ್ರೋತ್ಪಾಹ ನೀಡುವ ಉದ್ದೇಶದಿಂದ ಸಚಿವರ ಈ ಭೇಟಿ ನಿಗದಿಯಾಗಿದೆ

ಪ್ರಸಕ್ತ ಸಾಲಿನ ಕೇಂದ್ರ ಬಜೆಟ್ ಸಿದ್ದತೆ ಪ್ರಗತಿಯಲ್ಲಿದ್ದು ಹಣಕಾಸು ಸಚಿವಾಲಯ ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ ಫೆಬ್ರುವರಿ ಒಂದರಂದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಮುಂಗಡ ಪತ್ರವನ್ನು ಮಂದಿಸಲಿದ್ದಾರೆ ಆರ್ಥಿಕತೆಯ ಉತ್ತೇಜನಕ್ಕಾಗಿ ಕಳೆದ ಒಂದು ವರ್ಷದಿಂದ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಪ್ರಕಟಿಸಿದೆ ಈ ಪೈಕಿ ಎಲ್ಲರಿಗೂ ಸುಲಭವಾಗಿ ಕೆಗೆಟುಕುವ ದರದಲ್ಲಿ ಎಲ್ಇಡಿ ಬಲ್ಬ್ಗಳನ್ನು ದೊರಕಿಸುವ ಉಜಾಲ ಯೋಜನೆಯೂ ಒಂದಾಗಿದೆ ಪೌರತ್ವ ತಿದ್ದುಪದಿ ಕಾಯ್ದೆ ವಿರುದ್ದ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ಮತ್ತು ಕೆಲವು ದಲಿತ ನಾಯಕರಿಗೆ ಈ ಕಾಯ್ದೆಯ ಬಗ್ಗೆ ಏನೇನು ತಿಳಿದಿಲ್ಲ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ಟೀಕಿಸಿದ್ದಾರೆ ಅಗ್ರಾದಲ್ಲಿ ನಿನ್ನೆ ಈ ಕಾಯ್ದೆಯ ಪರವಾಗಿ ನಡೆದ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ಈ ಪಕ್ಷಗಳು ವಾಸ್ತವ ಅಂಶಗಳನ್ನು ತಿಳಿಯುವ ಪ್ರಯತ್ನವನ್ನೇ ಮಾಡದೆ ಕಾಯ್ದೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿವೆ ಎಂದರು ಪೌರತ್ವ ತಿದ್ದುಪದಿ ಕಾಯ್ದೆಯ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಬಿಜೆಪಿ ದೇಶಾವ್ಯಾಪಿ ನಡೆಸುತ್ತಿರುವ ಆಂದೋಲನದ ಅಂಗವಾಗಿ ಆಗ್ರಾ ರ್್ಯಾಲಿಯನ್ನು ಆಯೋಜಿಸಲಾಗಿತ್ತು ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾದಿ ಕಾಯ್ದೆಯ ವಿರುದ್ದ ಪ್ರತಿಭಟನೆಯ ಹೆಸರಿನಲ್ಲಿ ಹಿಂಸಾಚಾರ ನಡೆಸುವವರ ವಿರುದ್ದ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದೆಂದು ಎಚ್ಚರಿಕೆ ನೀಡಿದರು

ಈ ಕಾಯ್ದೆಯ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿರುವುದರಿಂದ ತಮ್ಮ ಪಕ್ಷವೂ ಕಾಯ್ದೆಯನ್ನು ವಿರೋಧಿಸಬೇಕು ಎನ್ನುವುದನ್ನು ತಾವು ಒಪ್ಪುವುದಿಲ್ಲ ಎಂದು ಅವರು ಸ್ವಷ್ವಪಡಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಪಕ್ಷದ ಪ್ರಾಥಮಿಕ ಸಭೆಯಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನುಸುಳುಕೋರರಿಗೆ ದೇಶದಲ್ಲಿ ಆಶ್ರಯ ನೀಡಬೇಕಾಗಿಲ್ಲ ಎಂದು ಹೇಳಿದರು

ಮುಂಬೈನ ಆಜಾದ್ ಮೈದಾನದಲ್ಲಿ ಪೌರತ್ವ ತಿದ್ದುಪದಿ ಕಾಯ್ದೆಯನ್ನು ಬೆಂಬಲಿಸುವ ರ್ಯಾಲಿಯನ್ನು ತಮ್ಮ ಪಕ್ಷ ಆಯೋಜಿಸಲಿದೆ ಎಂದು ರಾಜ್ರಾಖ್ರೆ ಹೇಳಿದರು

ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಮಧ್ಯೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ

ಚುನಾವಣಾ ಆಯೋಗದ ಹೆಸರು ಕೆದಿಸುವುದೆಂದರೆ ಪ್ರಜಾಪ್ರಭುತ್ವವನ್ನೇ ದುರ್ಬಲಗೊಳಿಸಿದಂತೆ ಎಂದು ಮಾಜಿ ರಾಷ್ಟ್ವಪತಿ ಪ್ರಣಬ್ ಮುಖರ್ಜಿ ಅಭಿಪ್ರಾಯಪಟ್ಟಿದ್ದಾರೆ ಕಾಲಕಾಲಕ್ಕೆ ಭಾರತದ ಪ್ರಜಾಪ್ರಭುತ್ವವನ್ನು ಒರೆ ಹಚ್ಚಲಾಗಿದ್ದು ಒಮ್ಮತ ಸಾಧಿಸುವುದು ಪ್ರಜಾಪ್ರಭುತ್ವದ ಚೈತನ್ಯ ಶಕ್ತಿಯಾಗಿದೆ ಎಂದು ಅವರು ಹೇಳಿದರು ದೆಹಲಿಯಲ್ಲಿ ನಿನ್ನೆ ಪ್ರಥಮ ಸುಕುಮಾರ್ ಸೆನ್ ಸ್ಮಾರಕ ಉಪನ್ಯಾಸ ನೀಡಿ ಅವರು ಮಾತನಾಡಿದರು ಭಾರತ ಚುನಾವಣಾ ಆಯೋಗದ ಪ್ರಥಮ ಆಯುಕ್ತರಾಗಿದ್ದ ಸುಕುಮಾರ್ ಸೆನ್ ರಾಷ್ಟ್ದ ಮೊದಲೆರದು ಲೋಕಸಭಾ ಚುನಾವಣೆಗಳನ್ನು ಸಮರ್ಥವಾಗಿ ನಡೆಸಿದ್ದರು

ಹೆಣ್ಣು ಭ್ರೂಣ ರಕ್ಷಣೆ ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೂ ಸುರಕ್ಷತೆಗೆ ಪೂರಕ ವಾತಾವರಣ ಸ್ಪಷ್ಟಿಸುವಂತೆ ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ದಿನವನ್ನು ಆಚರಿಸಲಾಗುವುದು ಜಿಲ್ಲಾಡಳಿತ ಮಹಿಳಾಶಕ್ತಿ ಕೇಂದ್ರ ಹಾಗೂ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಸಹಯೋಗದೊಂದಿಗೆ ಒಂದುವಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆಶಾ ಹಾಗೂ ಅಂಗನವಾದಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಹೆಣ್ಣುಮಕ್ಕಳ ಪಾಲನೆಯ ಬಗ್ಗೆ ಜನರಲ್ಲಿ ಅರಿವು ಮೂದಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ ಶಾಲೆಗಳಲ್ಲಿ ಚಿತ್ರಕಲಾ ಸ್ವರ್ಧೆ ಹೆಣ್ಣುಮಕ್ಕಳ ಹೆಸರಲ್ಲಿ ಗಿಡ ನೆಡುವಿಕೆ ಜಿಲ್ಲಾಮಟ್ಟದಲ್ಲಿ ಪ್ರತಿಭಾನ್ವಿತರಿಗೆ ಸನ್ಮಾನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರೊಂದಿಗೆ ಅತ್ಯುತ್ತಮ ಹೆಣ್ಣುಮಕ್ಕಳ ಸ್ತೇಹಿ ಪಂಚಾಯತ್ ಶಾಲಾ ಆದಳಿತ ಕ್ರೀಡೆಯಲ್ಲಿ ಅಧ್ಯಯನದಲ್ಲಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈದ ಹೆಣ್ಚುಮಕ್ಕಳಿಗೆ ಗಣರಾಜ್ಯೋತ್ಸವ ದಿನದಂದು ಪ್ರಶಸ್ತಿ ಪ್ರಧಾನ ಮಾಡಲಾಗುವುದು

ಜಮ್ಮುವಿನಲ್ಲಿ ನಿನ್ನೆ ಆರೋಪಿ ದೇವೀಂದರ್ ಸಿಂಗ್ ಮತ್ತು ಇತರ ನಾಲ್ವರು ಭಯೋತ್ವಾದಕರನ್ನು ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಹಾಜರುಪದಿಸಲಾಯಿತು ದೇವಿಂದರ್ ಸಿಂಗ್ ಜೊತೆ ಬಂಧಿಸಲಾಗಿರುವ ಹಿಜ್ಬುಲ್ ಮುಜಾಹಿದ್ದೀನ್ ಗುಂಪಿನ ಒಬ್ಬ ಭಯೋತ್ವಾದಕನ ಸೋದರ ಸೈಯದ್ ಇರ್ಫಾನ್ ಎಂಬಾತನನ್ನೂ ಸಹ ನಿನ್ನೆ ಬಂಧಿಸಲಾಗಿದ್ದು ಇತರರೊಂದಿಗೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು

ಚೀನಾದಲ್ಲಿ ಮಾರಣಾಂತಿಕ ಕೊರೋನಾ ವೈರಾಣು ಸೋಂಕು ವ್ಯಾಪಕಗೊಂಡಿರುವ ಹಿನ್ನೆಲೆಯಲ್ಲಿ ಹಲವೆದೆ ಸೋಂಕು ತಪಾಸಣೆ ನಡೆಸಲಾಗುತ್ತಿದೆ

ವೈರಾಣು ಸೋಂಕು ನಿಯಂತ್ರಣದ ಉದ್ದೇಶದಿಂದ ಚೀನಾದ ಐದು ನಗರಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಥೈಲ್ಯಾಂಡ್ನಲ್ಲಿ ಮೂರು ಕೊರೋನಾ ಸೋಂಕು ಪ್ರಕರಣಗಳು ದ್ವಧಪಟ್ಟಿದ್ದು ಈ ಪೈಕಿ ಇಬ್ಬರು ಗುಣಮುಖರಾಗಿದ್ದಾರೆ ಜಪಾನ್ನಲ್ಲೂ ಒಬ್ಬ ವ್ಯಕ್ತಿಗೆ ಸೋಂಕು ತಗುಲಿದ್ದು ಚಿಕಿತ್ಸೆ ನೀಡಲಾಗಿದೆ ಇದಲ್ಲದೆ ಕೊರಿಯಾ ಗಣರಾಜ್ಯ ಅಮೆರಿಕಾ ಮತ್ತು ಸಿಂಗಪುರದಲ್ಲೂ ಸಹ ತಲಾ ಒಂದೊಂದು ಸೋಂಕು ಪ್ರಕರಣಗಳು ದೃಢಪಟ್ಟಿವೆ ವಿಯೆಟ್ನಾಂನಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ತಗುಲಿರುವುದಾಗಿ ವರದಿಯಾಗಿದೆ ಈ ನಡುವೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲು ಎಚ್ಒ ಚೀನಾದಲ್ಲಿ ಎದುರಾಗಿರುವ ಕೊರೋನಾ ಸೋಂಕು ಪ್ರಕರಣವನ್ನು ಜಾಗತಿಕ ತುರ್ತು ಪರಿಸ್ಡಿತಿ ಎಂದು ಈಗಲೇ ಘೋಷಿಸುವ ಅಗತ್ಯವಿಲ್ಲ ಎಂದು ತಿಳಿಸಿದೆ ಚೀನಾದಲ್ಲಿ ಚಾಂದ್ರಮಾನ ನೂತನ ವರ್ಷಾಚರಣೆ ಸೇರಿದಂತೆ ಎಲ್ಲಾ ಬ್ಬಹತ್ ಸಂಭ್ರಮಾಚರಣೆಗಳನ್ನು ರದ್ದುಪಡಿಸಲಾಗಿದೆ ಚಾಂದ್ರಮಾನ ಹೊಸ ವರ್ಷ ನಾಳಿ ನಡೆಯಲಿದ್ದು ಚೀನಾದಲ್ಲಿ ಬೃಹತ್ ಸಂಭ್ರಮವಾಗಿದೆ ಆದರೆ ಸೋಂಕಿನಿಂದಾಗಿ ಎಲ್ಲಾ ಆಚರಣೆ ಹಾಗೂ ದೇವಾಲಯ ಉತ್ಸವಗಳನ್ನು ರದ್ದುಪದಿಸಲಾಗಿದೆ